ದೇಶದ ಹಲವೆಡೆ ಮುಂದುವರಿದ ನೈಋತ್ಯ ಮುಂಗಾರು ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ಕರ್ನಾಟಕದ ದಕ್ಷಿಣ ಒಳನಾದು ಸೇರಿ ಹಲವೆಡೆ ಭಾರಿ ಮಳೆ ಮುನ್ಪೂ ಚನೆ

ನೈಋತ್ಯ ಮುಂಗಾರು ದೇಶದ ಹಲವೆಡೆ ಮುಂದುವರಿದಿದ್ದು ಮಳೆ ಪ್ರಮಾಣ ಹೆಚ್ಚಾಗಿದೆ

ಇದರ ಪರಿಣಾಮ ಉತ್ತರ ಆಂಧ್ರಪ್ರದೇಶ ಕರಾವಳಿಯ ನರಸಾಪುರ ಮತ್ತು ವಿಶಾಖಪಟ್ಟಣಂ ನಡುವೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಕರ್ನಾಟಕದ ದಕ್ಷಿಣ ಒಳನಾದು ಆಂಧ್ರಪ್ರದೇಶ ತೆಲಂಗಾಣ ಕೇಂದ್ರ ಮಹಾರಾಷ್ಟ ವಿದರ್ಭ ಮತ್ತು ದಕ್ಷಿಣ ಒಡಿಶಾ ಭಾಗದಲ್ಲಿ ಮಳೆಯಾಗುವ ಸಂಭವವಿದೆ ಬುಧವಾರದವರೆಗೆ ವಿದರ್ಭ ಮಹಾರಾಷ್ಟದ ಮಧ್ಯ ಭಾಗ ಮರಾಠವಾದ ಕೊಂಕಣ್ ಮತ್ತು ಗೋವಾ ಭಾಗದಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಮುಂಬೈ ಕೇಂದ್ರ ಮಹಾರಾಷ್ಟ ಮರಾಠವಾಡ ಮತ್ತು ವಿದರ್ಭ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಮುಂಬೈ ಮತ್ತು ಕೊಂಕಣ ಭಾಗದಲ್ಲಿ ಜನಜೀವನ ಬಾಧಿತವಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ

ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು ಮೂರು ಮಂದಿ ಮಳೆಯಿಂದ ಕೊಚ್ಚಿಕೊಂದು ಹೋಗಿದ್ದಾರೆ ಎಂದು ವರದಿಯಾಗಿದೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಕೃಷಿ ಉತ್ವನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅದಿ ಖರೀದಿ ಪ್ರಕ್ರಿಯೆಯನ್ನು ಸರ್ಕಾರ ಮುಂದುವರಿಸಿದೆ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಖರೀದಿಯಾಗುತ್ತಿದ್ದು ಕೆಲವು ಹೊಸ ರಾಜ್ಯಗಳೂ ಸಹ ಈ ವ್ಯಾಪ್ತಿಗೆ ಸೇರ್ಪಡೆಯಾಗಿವೆ

ಬಿಜೆಪಿ ಸಂಸ್ದಾಪಕ ಸದಸ್ಯರಲ್ಲಿ ಒಬ್ಬರಾಗಿರುವ ವಿಜಯರಾಜೇ ಸಿಂಧಿಯಾ ಅವರು ಗ್ವಾಲಿಯರ್ನ ರಾಜಮಾತೆ ಎಂದೇ ಅವರು ಪ್ರಸಿದ್ದರಾಗಿದ್ದಾರೆ ವಿಜಯರಾಜೇ ಸಿಂಧಿಯಾ ಅವರ ಜನ್ಮಶತಮಾನೋತ್ವವದ ಅಂಗವಾಗಿ ಈ ನಾಣ್ಯವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಇಂದು ನಡೆಯುವ ಜನ್ನಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಿಂಧಿಯಾ ಅವರ ಕುಟುಂಬ ಸದಸ್ಯರು ಇತರ ಗಣ್ಯರು ದೇಶದ ವಿವಿಧ ಕಡೆಗಳಲ್ಲಿ ವರ್ಚುಯಲ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ದಕ್ಷಿಣ ಭಾರತದ ಪ್ರಮುಖ ಸಂಗೀತ ನಿರ್ದೇಶಕ ರಾಜನ್ ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾದರು

ರಾಜನ್ ನಾಗೇಂದ್ರ ಜೋಡಿ ಚಿತ್ರೋದ್ಯಮದಲ್ಲಿ ತನ್ನದೇ ಆದ ಹೆಗ್ಗುರುತುಗಳನ್ನು ಮೂಡಿಸಿದೆ ಇಬ್ಬರ ನೇತೃತ್ವದಲ್ಲಿ ಅತ್ಯಂತ ಸುಮಧುರ ಗೀತೆಗಳು ಮೂಡಿಬಂದಿದ್ದು ಈ ಜೋಡಿ ಸಂಯೋಜಿಸಿದ್ದ ಗೀತೆಗಳು ಈಗಲೂ ಜನಪ್ರಿಯವಾಗಿವೆ

ಗಂಧದಗುದಿ ನಾ ನಿನ್ನ ಬಿಡಲಾರೆ ಎರಡು ಕನಸು ಹೊಂಬಿಸಿಲು ಆಟೋರಾಜ ಗಾಳಿಮಾತು ಚಲಿಸುವ ಮೋಡಗಳು ಪರಸಂಗದ ಗೆಂಡೆ ತಿಮ್ಮ ಹೀಗೆ ಹಲವು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದು ಈ ಗೀತೆಗಳು ಈಗಲೂ ಸಂಗೀತಪ್ರಿಯರಿಗೆ ಅಚ್ಚುಮೆಚ್ಚಾಗಿದೆ ಇಂದು ಹೆಬ್ಚಾಳದ ಚಿತಾಗಾರದಲ್ಲಿ ರಾಜನ್ ಅವರ ಪಾರ್ಥಿವ ಶರೀರದ ಅಂತ್ಯಸಂಸ್ಕಾರ ನೆರವೇರಲಿದೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ

ನವದೆಹಲಿಯಿಂದ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೋವಿಡ್ ಸಂಕಷ್ವ ಪರಿಸ್ದಿತಿಯಲ್ಲಿ ವಿವಿಧ ರಾಜ್ಯಗಳಿಗೆ ತೆರಿಗೆ ವರಮಾನದ ಕೊರತೆ ಭರಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆಯಿದೆ

ಬಿಹಾರದ ಪಾಟ್ತಾ ಸಾಹಿಬ್ ಕ್ಷೇತ್ರದಿಂದ ಮಾಜಿ ಸಂಸದ ನಂದಕಿಶೋರ್ ಯಾದವ್ ಜೆಮ್ಶೆಡ್ಪುರದಿಂದ ನಿತೀಶ್ ಮಿಶ್ರಾ ಕಣಕ್ಕಿ ಳಿಯಲಿದ್ದಾರೆ

ಮಹಾರಾಷ್ಟ್ದಲ್ಲಿ ಕೊರೊನಾ ವೈರಸ್ ವ್ಯಾಪಕವಾಗಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಬರುವ ದೀಪಾವಳಿಯಲ್ಲಿವರೆಗೂ ಶಾಲೆಗಳನ್ನು ಪುನರಾರಂಭಿಸುವುದಿಲ್ಲ ಎಂದು ಮಹಾರಾಷ್ಟ್ರ ಶಿಕ್ಷಣ ಸಚಿವರಾದ ವರ್ಷ ಗಾಯಕವಾಡ್ ಘೋಷಿಸಿದ್ದಾರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಮೌಲ್ಯಮಾಪನ ಅತ್ಯಂತ ಸವಾಲಾಗಿದ್ದು ಈ ಕುರಿತು ಇರುವ ವಿವಿಧ ಆಯ್ಕೆಗಳನ್ನು ಸರ್ಕಾರ ಅನ್ವೇಷಿಸುತ್ತಿದೆ ಎಂದು ಹೇಳಿದ್ದಾರೆ

ಹೊರ ದೇಶಗಳಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಕೈಗೊಳ್ಳಲಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಕಠಿಣ ಪರಿಸ್ಥಿತಿ ಇದ್ದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗಲಿದೆ ಎಂದು ಹೇಳಿದರು

ಡೆಲ್ಲಿ ಹಾಗೂ ಮುಂಬೈ ತಂಡಗಳು ಸಮಾನವಾಗಿ ಅಂಕಗಳನ್ನು ಕಲೆ ಹಾಕಿದರೂ ರನ್ ರೇಟ್ ಲೆಕ್ಕಾಚಾರದಲ್ಲಿ ರೋಹಿತ್ ಪಡೆ ಮುಂದಿದೆ ಅಂಕ ಪಟ್ಟಿಯಲ್ಲಿ ಮೊದಲ ಸ್ವಾನದಲ್ಲಿದೆ

ಇದಕ್ಕೂ ಮುನ್ನ ನಡೆದ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗು ರಾಜಸ್ತಾನ್ ರಾಯಲ್ಪ್ ನಡುವಿನ ಪಂದ್ಯದಲ್ಲಿ ರಾಜಸ್ತಾನ್ ರಾಯಲ್ಸ್ ತಂಡ ಗೆಲುವು ಸಾಧಿಸಿತು